ಕೇಂದ್ರ ಕ್ಚಷಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ರೈತ ಸಂಘಟನೆಗಳಿಗೆ ಪತ್ರ ಬರೆದು ಮಾತುಕತೆಗೆ ಬರುವಂತೆ ಆಹ್ವಾನಿಸಿದ್ದಾರೆ ಸೂಕ್ತ ಸಮಾಲೋಚನಾ ಪ್ರಕ್ರಿಯೆಗಳ ಮೂಲಕ ಸಮಸ್ತೆಗಳನ್ನು ಬಗೆಹರಿಸಿಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೃಷಿ ಸುಧಾರಣಾ ಕ್ರಮಗಳಲ್ಲಿ ಅಗತ್ಯ ಕಂಡುಬಂದಲ್ಲಿ ತಿದ್ದುಪಡಿಗೆ ಸರ್ಕಾರ ಸಿದ್ಧವಿದೆ ಆದರೆ ಕಾಯ್ದೆಯನ್ನು ವಾಪಸ್ ಪಡೆಯುವುದಿಲ್ಲ ಪ್ರತಿಭಟನೆ ಕಾರಣಕ್ಕಾಗಿ ಕಾಯ್ದೆಗಳನ್ನು ಹಿಂಪಡೆದರೆ ಸಂಸತ್ತಿನ ಫನತೆ ಮತ್ತು ಸಂವಿಧಾನಕ್ಕೆ ಚ್ಯುತಿಯಾಗುತ್ತದೆ ಎಂದು ಹೇಳಿದರು ಕೃಷಿ ಕ್ಷೇತ್ರದ ಸುಧಾರಣೆಗಳನ್ನು ವಿರೋಧಿಸಿ ನಡೆಸುತ್ತಿರುವ ಹೋರಾಟದಲ್ಲಿ ರಾಜಕೀಯ ಉದ್ದೇಶವಿದ್ದು ಇದಕ್ಕೆ ಸರ್ಕಾರ ಹೆಚ್ಚು ಮಹತ್ವ ಕೊಡುವುದಿಲ್ಲ ಆದರೆ ರೈತರ ನೈಜ ಸಮಸ್ಥೆಗಳ ಬಗ್ಗೆ ಮಾತುಕತೆಗೆ ಸರ್ಕಾರ ಸದಾ ಸಿದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದರು ಉತ್ತರ ಪ್ರದೇಶದ ಪಶ್ಚಿಮ ಭಾಗದ ರೈತ ಸಮೂಹ ಮತ್ತು ಸಂಘಟನೆ ಕೇಂದ್ರದ ನೂತನ ಕೃಷಿ ಸುಧಾರಣಾ ಕ್ರಮಗಳನ್ನು ಬೆಂಬಲಿಸಿದೆ ಹಿಂದ್ ಮಜ್ವೂರ್ ಕಿಸಾನ್ ಸಮಿತಿ ಪ್ರಮುಖರು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರನ್ನು ಭೇಟಿ ಮಾಡಿ ಬೆಂಬಲ ಪತ್ರವನ್ನು ನೀಡಿದ್ದಾರೆ ಸಮಿತಿಯ ಕಾರ್ಯದರ್ಶಿ ಸತೀಶ್ ಮಾತನಾಡಿ ಕೇಂದ್ರದ ಕೃಷಿ ಕಾನೂನುಗಳನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ ಇದರಿಂದ ರೈತರ ಹಿತಾಸಕ್ತಿ ಕಾಪಾಡಲು ಸಾಧ್ಯವಾಗಿದ್ದು ಮಧ್ಯವರ್ತಿಗಳ ಹಾವಳಿ ಮತ್ತು ಶೋಷಣೆ ತಪ್ಪಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಕೃಷಿ ವ್ದವಸ್ಟೆಯಲ್ಲಿ ಕನಿಷ್ಠ ದೆಂಬಲ ಬೆಲೆ ಯೋಜನೆ ಎಂಎಸ್ಪಿ ಮುಂದುವರೆಯಬೇಕು ಎಪಿಎಂಸಿಗಳ ಹೊರಭಾಗದಲ್ಲೂ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶ ಕಲ್ಪಿಸಬೇಕು ಗುತ್ತಿಗೆ ಕೃಷಿ ಪದ್ಧತಿ ಬೆಳೆಗಳಿಗೆ ಮಾತ್ರ ಸೀಮಿತವಾಗಿರಬೇಕು ಕೃಷಿ ಭೂಮಿಗೆ ಈ ವ್ಯವಸ್ಥೆಯನ್ನು ವಿಸ್ತರಿಸಬಾರದು ಎಂದು ಮನವಿ ಮಾಡಿದ್ದು

ಕೃಷಿ ಸುಧಾರಣಾ ಕ್ರಮಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಗಳನ್ನು ಕೆಲವು ಪೂರ್ವಾಗ್ರಹ ಶಕ್ತಿಗಳು ದಾರಿ ತಪ್ಪಿಸುತ್ತಿವೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ವಾನಂದ ರೈ ಹೇಳಿದ್ದಾರೆ ಬಿಹಾರದ ಪಾಟ್ನಾದಲ್ಲಿ ರೈತರು ಮತ್ತು ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೃಷಿ ವ್ವವಸ್ಥೆಯ ಬಲವರ್ಧನೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಅತ್ಯಂತ ಪರಿಣಾಮಕಾರಿಯಾಗಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತಪರವಾಗಿದ್ದು ರೈತರ ಹಿತಾಸಕ್ತಿಯನ್ನು ಅವರು ಕಾಪಾಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಉಭಯ ನಾಯಕರು ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ತಮ್ಮ ನಿಲುವುಗಳನ್ನು ಹಂಚಿಕೊಳ್ಳಲಿದ್ದು ಭಾರತ ವಿಯೆಟ್ನಾಂ ಸಮಗ್ರ ತಂತ್ರಗಾರಿಕಾ ಪಾಲುದಾರಿಕೆಗೆ ಮಾರ್ಗದರ್ಶನ ನೀಡಲಿದ್ದಾರೆ

ಈ ವರ್ಷದ ಫೆಬ್ರವರಿಯಲ್ಲಿ ವಿಯೆಟ್ನಾಂ ಉಪಾಧ್ಯಕ್ಷರಾದ ದಾಂಗ್ ಥಿ ಭಾರತಕ್ಷೆ ಅಧಿಕೃತ ಭೇಟಿ ನೀಡಿದ್ದರು

ನಿನ್ನೆ ಹ್ಲೆದ್ರಾಬಾದ್ನ ಕರೋನರಿ ಸರ್ಜನ್ ಸೊಸೈಟಿಯನ್ನು ಉದ್ವಾಟಿಸಿ ಮಾತನಾಡಿದ ಅವರು ಹ್ವದಯ ಸಂಬಂಧಿ ಖಾಯಿಲೆಗಳಿಗೆ ಆಧುನಿಕ ಜೀವನ ಕ್ನೆಲಿಯೇ ಪ್ರಮುಖ ಕಾರಣವೆಂದು ವಿಜ್ಞಾನಿಗಳೇ ತಿಳಿಸಿದ್ದಾರೆ ಹಾಗಾಗಿ ಒತ್ತಡವನ್ನು ದೂರವಿಡಲು ಯೋಗ ಧ್ವಾನ ಪ್ರತಿಯೊಬ್ಬರ ಜೀವನ ತೈಲಿಯ ಭಾಗವಾಗಬೇಕು ಎಂದರು

ಗ್ರಾಮೀಣ ಭಾಗದ ಜನರೂ ಸಮ ಪ್ರಮಾಣದಲ್ಲಿ ಹೃದಯಸಂಬಂಧಿ ಖಾಯಿಲೆಗೆ ತುತ್ತಾಗುತ್ತಿದ್ದು ಅವರ ಕಡೆಯೂ ಗಮನ ಪರಿಸುವಂತೆ ಕರೊನರಿ ಸೊಸೈಟಿಯ ಸರ್ಜನ್ಗಳಿಗೆ ಅವರು ಸಲಹೆ ಮಾಡಿದರು

ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಹರ್ಷವರ್ಧನ್ ಉಪಸ್ಥಿತರಿರುತ್ತಾರೆ ಎಂದು ಪ್ರಧಾನಮಂತ್ರಿಯವರ ಕಾರ್ಯಾಲಯ ತಿಳಿಸಿದೆ

ಕೊಲ್ಲತ್ತಾದಲ್ಲಿ ನಿನ್ನೆ ಸುದ್ದಿಗಾರರ ಜತೆ ಮಾತನಾಡಿದ ಅವರು ತೃಣಮೂಲ ಕಾಂಗ್ರೆಸ್ ಸರ್ಕಾರ ಪ್ರತಿಪಕ್ಷಗಳ ಮೇಲೆ ಹಿಂಸಾಕೃತ್ಯ ನಡೆಸುವಲ್ಲಿ ನಿರತವಾಗಿದೆ ರಾಜ್ಯದಲ್ಲಿ ರಾಜಕೀಯ ಹಿಂಸಾಚಾರ ನಡೆಯುತ್ತಿದೆ ಎಂದು ಟೀಕಿಸಿದ್ದಾರೆ

ಥಂಗ್ ತಾ ಹಾಗೂ ಮಲ್ಲಕಂಬಗಳು ಸೇರಿವೆ ಭಾರತ ತನ್ನ ಪಾರಂಪರಿಕ ದೇಶೀಯ ಕ್ರೀಡೆಗಳಗಳನ್ನು ಕಾಪಾಡುವ ಸಲುವಾಗಿ ಆ ಕ್ರೀಡೆಗಳಿಗೆ ಉತ್ತೇಜನ ನೀಡಿ ಅದನ್ನು ಪ್ರಚಲಿತ ಗೊಳಿಸುವುದು ಕ್ರೀಡಾ ಸಚಿವಾಲಯದ ಆಧ್ಯತೆಯಾಗಿದೆ ಎಂದು ಕ್ರೀಡಾ ಸಚಿವ ಕಿರಣ್ ರಿಜುಜು ತಿಳಿಸಿದ್ದಾರೆ

ಮುಂದಿನ ವರ್ಷಗಳಲ್ಲಿ ಇನ್ನೂ ಹಲವು ದೇಶಿಯ ಕ್ರೀಡೆಗಳನ್ನು ಈ ವ್ಯಾಪ್ತಿಗೆ ಸೇರಿಸಲಾಗುವುದು ಎಂದು ಕಿರಣ್ ರಿಜುಜು ತಿಳಿಸಿದ್ದಾರೆ